ದಿನಪೂರ್ತಿ ನಡೆಯಲಿರುವ ಈ ಸಮಾವೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಅನುಸರಿಸಬೇಕಾದ ಕ್ರಮಗಳು ಉದ್ಯೋಗಾಕಾಂಕ್ಸಿಯಿಂದ ಉದ್ಯೋಗ ಸ್ಕಷ್ನಿ ನವೋದ್ಯಮ ಅನುಕೋಧನೆ ಮತ್ತು ಆವಿಷ್ಠಾರಗಳನ್ನು ಉತ್ತೇಜಸುವುದು ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಅಧಿವೇಶನಗಳು ನಡೆಯಲಿವೆ ಸಮಾರೋಪ ಸಮಾರಂಭದಲ್ಲಿ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ವಲಯದಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಹತ್ತದ ಚರ್ಚೆ ನಡೆಯಲಿದೆ ಭಾರತೀಯ ಸೇನಾಪಡೆಗಳ ಸಾಹಸ ಮತ್ತು ದಿಟ್ಲತನ ಪ್ರದರ್ಶನಕ್ಷೆ ವೇದಿಕೆಯಾದ ಮೂರು ದಿನಗಳ ಪರಾಕ್ರಮ ಪರ್ವ ಕಾರ್ಯಕ್ರಮಕ್ಷೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ಇಂಡಿಯಾಗೇಟ್ ಬಳಿ ಮುಖ್ಯ ಕಾರ್ಯಕ್ತಮ ನಡೆಯುತ್ತಿದ್ದು

ಭೂ ಕುಸಿತ ಮತ್ತು ಶ್ರವಾಹದಿಂದ ಹಲವು ರಸ್ತೆಗಳು ಹಾಳಾಗಿದ್ದು ನೀರು ಮತ್ತು ವಿದ್ಯುತ್ ಪೂರೈಕೆ ವ್ಯವಸ್ಥೆಗೆ ಹಾನಿಯಾಗಿದೆ ಲಹಾಲ್ ಕಣಿವೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದ್ದು ಪುನರ್ವಸತಿ ಕಲ್ಲಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ

ನವದೆಹಲಿಯಲ್ಲಿ ಜರುಗಿದ ಪಿ ಎಚ್ ಡಿ ಮಹಾಒಕ್ಕೂಟದ ವಾರ್ಷಿಕ ಸಮ್ನೇಳನದಲ್ಲಿ ಮಾತನಾಡಿದ ಅವರು ಯಾವ ನಿಯಮಗಳನ್ನು ಕೈ ಬಿಡಬೇಕೆಂಬುದರ ಬಗ್ಗೆ ನಿರ್ಧರಿಸಲು ಕ್ಲೆಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆಯ ಕಾರ್ಯದರ್ತಿಗಳ ನೇತೃತ್ವದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ತಿಳಿಸಿದರು ಅಂತಹ ನಿಯಮಗಳನ್ನು ಶೀಪ್ರ ಗುರುತಿಸುವಂತೆ ಕ್ಲೆಗಾರಿಕಾ ಒಕ್ಕೂಟವನ್ನು ಅವರು ಆಗ್ರಹಿಸಿದರು ವಾಣಿಜ್ಞ ಕ್ಷೇತ್ರದಲ್ಲಿ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದರೂ ಇನ್ನೂ ಗುರಿ ತಲುಪುವ ಹಾದಿ ಮುಂದಿದೆ ಎಂದು ಸಚವರು ಅಭಿಪ್ರಾಯಪಟ್ಟರು ಜಿಲ್ಲಾ ಮಟ್ನದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಮತ್ತಷ್ಟು ಹೆಚ್ಚಳವಾಗಲು ಕ್ಲೆಗೊಳ್ಳ ಬೇಕಾದ ಕ್ರಮಗಳ ಕುರಿತು ಅವರು ಮಾತನಾಡಿದರು

ಎಚ್ ಡಿ ವಾರ್ಷಿಕ ಪ್ರಶಸ್ತಿಗಳನ್ನು ಅವರು ವಿತರಿಸಿದರು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟ ಸಾರ್ಕ್ ಸದಸ್ಯತ್ತ ರಾಷ್ಷಗಳ ಪೈಕಿ ಒಂದು ರಾಷ್ಷದಿಂದ ಸಮಸ್ಯ ಮುಂದುವರೆದಿದ್ದು ಇದರ ದುಪ್ತರಿಣಾಮವನ್ನು ಒಕ್ಕೂಟ ಎದುರಿಸುವಂತಾಗಿದೆ ಎಂದು ವಿದೇಶಾಂಗ ವ್ವವಹಾರಗಳ ಖಾತೆ ರಾಜ್ಯ ಸಚಿವ ಜನರಲ್ ವಿ

ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಪಿಎಚ್ಡಿ ವಾಣಿಜ್ಞ ಒಕ್ಕೂಟ ಸಮಾವೇಶದಲ್ಲಿ ಅವರು ಪಾಕಿಸ್ತಾನವನ್ನು ಉಲ್ಲೇಖಿಸಿ ಭಯೋತ್ಪಾದನೆಗೆ ನೆಲೆ ಒದಗಿಸುತ್ತಾ ಒಕ್ಕೂಟದ ಅಭಿವೃದ್ಧಿಯನ್ನು ಸಾಧಿಸುವುದು ಅಸಾಧ್ಯ ಎಂದರು

ಭೂತಾನ್ ಬಾಂಗ್ಲಾದೇಶ ಮತ್ತು ಆಫ್ರಾನಿಸ್ತಾನ ಕೂಡಾ ಭಾರತದ ನಿರ್ಧಾರ ಬೆಂಬಲಿಸಿ ಆ ಶ್ಬಂಗಸಭೆಯಿಂದ ಹಿಂದೆ ಸರಿದಿದ್ದವು ಉತ್ತರಾಖಂಡ್ನಲ್ಲಿ ತ್ಯತೀಯ ಲಿಂಗಿಗಳಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ನೇಮಕಾತಿಯಲ್ಲಿ ಮೀಸಲಾತಿ ಒದಗಿಸುವಂತೆ ಅಲ್ಲಿನ ಹೈಕೋರ್ಟ್ ಸೂಚನೆ ನೀಡಿದೆ ತೃತೀಯ ಲಿಂಗಿಗಳು ನಿಕೃಷ್ಣ ಜೀವನ ನಡೆಸುತ್ತಿದ್ದು ಫನತೆಯಿಂದ ಬದುಕುವ ಅವರ ಪಕ್ಕನ್ನು ರಕ್ಷಿಸುವುದು ಅತ್ಯಗತ್ಯವಾಗಿದೆ

ಇಬ್ಬರು ತ್ಯತೀಯ ಲಿಂಗಿಗಳು ತಮ್ಮ ಬದುಕು ಮತ್ತು ಸ್ವಾತಂತ್ರ್ಯದ ಪಕ್ಕು ರಕ್ಷಿಸಬೇಕು ಎಂದು ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಈ ಆದೇಶ ನೀಡಲಾಗಿದೆ ವಿಶ್ವ ವಿಬ್ಯಾತ ಮೈಸೂರು ದಸರಾ ಮಹೋತ್ಸವ ಪ್ರಾರಂಭಕ್ಕೂ ಮುನ್ನ ಪ್ರವಾಸೋದ್ಯಮ ಇಲಾವೆ ಎರಡು ದಿನಗಳ ಗಾಳಪಟ ಉತ್ಸವವನ್ನು ಆಯೋಜಿಸಿದೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ನಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾಧಿಕಾರಿ ಅಭಿರಾಮ್ ಜಿ

ಜಿಲ್ಲೆಯ ಶಾಲಾ ಕಾಲೇಜು ವಿದ್ವಾರ್ಥಿಗಳು ಭಾಗವಹಿಸಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು

ಗಾರ್ಗ್ ಹೇಳಿದ್ದಾರೆ

ಪ್ರಸಕ್ತ ವರ್ಷ ಪಣದುಬ್ಲರ ಸೂಚಿ ಬಾಂಡ್ಗಳನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ಅವರು ಹೇಳಿದರು

ಈ ತಂಡದ ನಾಯಕತ್ವವನ್ನು ಬಿಹಾರದ ಉಪಮುಖ್ನಮಂತ್ರಿ ಸುತೀಲ್ ಕುಮಾರ್ ಮೋದಿ ಅವರಿಗೆ ವಹಿಸಲಾಗಿದೆ

ಸಚಿವರ ಈ ತಂಡ ನೈಸರ್ಗಿಕ ವಿಪತ್ತಿಗೆ ಒಳಗಾದ ರಾಜ್ಯದಲ್ಲಿ ಆದಾಯದ ಮೂಲವನ್ನು ಹೆಚ್ಚಿಸಲು ಕೆಲವು ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ ಹೆಚ್ಚಿಸುವ ಕುರಿತು ಪರಿಶೀಲಿಸಲಿದೆ ಎಂದು ಅವರು ತಿಳಿಸಿದರು

ಟಿ ತಂಡ ಬಹುತೇಕ ರಾಜ್ಯಗಳ ತೆರಿಗೆ ಹೆಚ್ಚಿಸಲು ನೂತನ ಪರೋಕ್ಷ ತೆರಿಗೆ ವ್ಯವಸ್ಥೆಯಡಿ ಕ್ಲೆಗೊಳ್ಳಬೇಕಾದ ತ್ರಮಗಳ ಕುರಿತು ಪರಾಮರ್ಶೆ ನಡೆಬಿತು

ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಮಿಜೋರಾಂ ಅರುಣಾಚಲಪ್ರದೇಶ ಮಣಿಪುರ್ ನಾಗಾಲ್ನಾಂಡ್ ಸ್ಕಿಂ ಹಾಗೂ ಆಂದ್ರಪ್ರದೇಶಗಳಲ್ಲಿ ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಳವಾಗಿದ್ದು

ಇಂಡೋನೇಷ್ಟಾದ ಮಧ್ಯಭಾಗದಲ್ಲಿ ನಿನ್ನೆ ಭಾರೀ ಭೂಕಂಪ ಸಂಭವಿಸಿದ್ದು ಸುಲವೇಸಿ ದ್ವೀಪದ ಪಾಲು ನಗರದಲ್ಲಿ ಸುನಾಮಿ ಅಪ್ಪಳಿಸಿದೆ

ಈ ದುರ್ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟದ್ದು ಗಾಯಾಳುಗಳ ವಿವರ ವರದಿಯಾಗಿಲ್ಲ ಕಳೆದ ಬೇಸಿಗೆಯಲ್ಲಿ ಲೋಂಜೋಕ್ ದ್ವೀಪದಲ್ಲಿ ಸಂಭವಿಸಿದ ನೂರಾರು ಜನರ ಬಲ ಪಡೆದ ಭೂಕಂಪಕ್ಕಿಂತಲೂ ಹೆಚ್ಚಿನ ತೀವ್ರತೆಯ ಭೂಕಂಪ ಇದಾಗಿದೆ

ಬಳಿಕ ಬ್ಲಾಟಿಂಗ್ ಆರಂಭಿಸಿದ ಭಾರತ ಆರಂಭಿಕ ಆಟಗಾರ ಶಿಖರ್ಧವನ್ ಮತ್ತು ಮೂರನೇ ಕ್ರಮಾಂಕದ ಅಂಬಟಿ ರಾಯಡು ಅವರು ಔಟ್ ಅದ ನಂತರ ರನ್ ಗಳಿಸಲು ಪರದಾಡಿತು

ಕೊನೆಯ ಎಸೆತದ ವರೆಗೂ ಪಂದ್ಯ ರೋಚಕತೆ ಕಾಯ್ದುಕೊಂಡಿತ್ತು ನಾಲ್ಲನೇ ವಿಕೆಟ್ಗೆ ದಿನೇಶ್ ಕಾರ್ತಿಕ್ ಮತ್ತು ಎಂ